ಯೋನ್ ಭೇಟಿ ದ್ವಿಪಕ್ಷೀಯ ಸಂಬಂಧ ಸೇರಿ ಹಲವು ವಿಷಯಗಳ ವಿಸ್ತ್ತತ ಚರ್ಚೆ

ಬತಾಲಾ ಪಟಾಕಿ ಕಾರ್ಖಾನೆಯಲ್ಲಿ ಸ್ಪೋಟ ದುರಂತ ಮ್ಯಾಜಿಸ್ಟೇಟ್ ತನಿಖೆಗೆ ಆದೇಶಿಸಿದ ಪಂಜಾಬ್ ಮುಖ್ಯಮಂತ್ರಿ

ದೇಶಾದ್ಯಂತ ಇಂದು ಶಿಕ್ಷಕರ ದಿನ ಆಚರಣೆ

ಇದೇ ವೇಳೆ ಅವರು ಜಪಾನ್ ಮತ್ತು ಮಲೇಷಿಯಾ ಪ್ರಧಾನಿ ಹಾಗೂ ಮಂಗೋಲಿಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ರಷ್ಯಾದ ಅಧ್ಯಕ್ಷ ವ್ವಾಡಿಮಿರ್ ಪುಟಿನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಇಎಫ್ನ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ ಇಇಎಫ್ ಏಷ್ಯಾ ಥೆಸಿಪಿಕ್ ಪ್ರಾಂತ್ಯದಲ್ಲಿ ಅಂತಾರಾಷ್ಟೀಯ ಸಹಕಾರ ವಿಸ್ತರಣೆ ಬಗ್ಗೆ ಮತ್ತು ರಷ್ಯಾದ ಆರ್ಥಿಕತೆ ಅಭಿವೃದ್ದಿ ಬಗ್ಗೆ ಚರ್ಚಿಸುವ ವೇದಿಕೆಯಾಗಿದೆ ಎರಡು ದಿನಗಳ ಭೇಟಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವ್ಲಾಡಿವೋಸ್ವಾಕ್ಗೆ ಬಂದಿಳಿದರು

ನಂತರ ನಡೆದ ಜಂಟಿ ಸುದ್ದಿಗೋಷ್ಡಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ಭಾರತ ರಷ್ಯಾ ನಡುವಿನ ಸಂಬಂಧಗಳಿಗೆ ಹೊಸ ಆಯಾಮ ನೀಡಿದೆ ಇದರಲ್ಲಿ ವ್ಯಾಪಾರ ಭದ್ರತೆ ಸಾಗರ ಸಹಕಾರ ಮತ್ತು ಪರಿಸರ ರಕ್ಷಣೆಗೆ ಜಂಟಿಯಾಗಿ ಹೋರಾಡುವುದು ಸೇರಿದಂತೆ ಹಲವು ಅವಕಾಶಗಳಿವೆ ಎಂದರು ಭಾರತ ಮತ್ತು ರಷ್ಯಾ ಅಂತರಿಕ ವಿಷಯಗಳಲ್ಲಿ ಜಗತ್ತಿನ ಇತರೆ ದೇಶಗಳ ಪ್ರಭಾವದಿಂದ ಹೊರಗಿವೆ ಎಂದ ಪ್ರಧಾನಿ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತ ನಿಲುವನ್ನು ರಷ್ಯಾ ಬೆಂಬಲಿಸಿದೆ ಆ ರಾಜ್ಯದ ಸ್ತಾನಮಾನವನ್ನು ಸಂವಿಧಾನದ ಚೌಕಟ್ಟಿನಡಿಯೇ ಬದಲಾವಣೆ ಮಾಡಲಾಗಿದೆ ಎಂದರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ನಿರ್ಧಾರದ ಹಿಂದಿನ ಉದ್ದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪುಟಿನ್ ಅವರಿಗೆ ವಿವರಿಸಿದ್ದಾರೆ ಹಾಗಾಗಿ ರಷ್ಯಾ ಭಾರತದ ನಿರ್ಧಾರಕ್ಕೆ ಸಂಪೂರ್ಣ ಬೆಂಬಲ ನೀಡಿದೆ ಎಂದರು

ರಷ್ಯಾ ಮಾನವಸಹಿತ ಗಗನಯಾತ್ರೆಗೆ ಭಾರತೀಯ ಗಗನಯಾತ್ರಿಗಳಿಗೆ ಸಹಾಯ ನೀಡುವುದಾಗಿ ಹೇಳಿದೆ ಅಲ್ಲದೆ ರಷ್ಯಾ ವಿಶ್ವಸಂಸ್ಥೆಯ ಭದ್ರತಾ ಮಂದಳಿಯಲ್ಲಿ ಸುಧಾರಣೆಗಳನ್ನು ತರಬೇಕಿದೆ ಎಂದು ಆಗ್ರಹಿಸಿ ಯುಎನ್ಎಸ್ಸಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡಬೇಕು ಎಂದು ಬೆಂಬಲ ನೀಡಿದೆ ಅಣ್ವಸ್ತ್ರ ಪೂರೈಕೆ ಗುಂಪಿನಲ್ಲೂ ಸಹ ಭಾರತಕ್ಕೆ ಸದಸ್ಯತ್ವ ನೀಡಬೇಕು ಎಂದು ರಷ್ಯಾ ಬಲವಾಗಿ ಪ್ರತಿಪಾದಿಸಿದೆ ಉಭಯ ನಾಯಕರು ಭಯೋತ್ಸಾದನೆಯನ್ನು ಬಲವಾಗಿ ಖಂಡಿಸಿದರಲ್ಲದೆ ಅದರ ವಿರುದ್ದ ಹೋರಾಡಲು ಜಾಗತಿಕ ಸಮುದಾಯ ಕಾರ್ನತಂತ್ರವನ್ನು ರೂಪಿಸಬೇಕು ಎಂದು ಆಗ್ರಹಪಡಿಸಿದರು

ತಮ್ಮ ಭೇಟಿ ಫಲಪ್ರದವಾಗಿತ್ತು ಮತ್ತು ಉಭಯ ದೇಶಗಳ ನದುವೆ ದ್ವಿಪಕ್ಷೀಯ ಸಂಬಂಧ ವೃದ್ದಿಯ ವಿಷಯಗಳಿಗೆ ಪುಡ್ಡಿ ನೀಡುವಂಥದ್ದಾಗಿತ್ತು ಎಂದು ಅವರು ಹೇಳಿದರು

ಭಾರತ ಮತ್ತು ದಕ್ಷಿಣ ಕೋರಿಯಾ ನೈಸರ್ಗಿಕ ಪಾಲುದಾರ ರಾಷ್ಟಗಳಾಗಿವೆ ಎಂದು ತಮ್ಮ ಸರಣಿ ಟ್ವೀಟ್ ಸಂದೇಶದಲ್ಲಿ ರಾಜ್ನಾಥ್ ಸಿಂಗ್ ಹೇಳಿದ್ದಾರೆ ಕೋರಿಯಾದ ಹೊಸ ದಕ್ಷಿಣ ನೀತಿ ಮತ್ತು ಭಾರತದ ಪೂರ್ವ ಕ್ರಿಯಾ ನೀತಿ ಮುಂಬರುವ ದಿನಗಳಲ್ಲಿ ಅಳವಡಿಸಿಕೊಳ್ಳುವ ಕಾರ್ಯನೀತಿ ಮತ್ತು ಸಹಭಾಗಿತ್ವಕ್ಕೆ ಸುಭದ್ರ ತಳಹದಿಯನ್ನು ಕಲ್ಪಿಸುತ್ತಿದೆ ಎಂದು ರಾಜ್ನಾಥ್ ಸಿಂಗ್ ಹೇಳಿದ್ದಾರೆ ದಕ್ಷಿಣ ಕೊರಿಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವಲ್ಲಿ ಪ್ರಧಾನಿ ಲೀ ನಾಕ್ ಯೋನ್ ಅವರ ಮುಂದುವರಿದ ಪ್ರಯತ್ನಗಳನ್ನು ಸಿಂಗ್ ಕೊಂಡಾದಿದ್ದಾರೆ ರೆಪೋ ದರ ನೀತಿ ಮಾನದಂಡಗಳಿಗೆ ಅನುಗುಣವಾಗಿ ಎಲ್ಲ ಬ್ಯಾಂಕುಗಳು ವೈಯಕ್ತಿಕ ಗೃಹ ಹಾಗೂ ಆಟೋ ಸಾಲಗಳ ವಿವರಗಳನ್ನು ಸಂಯೋಜಿಸುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚಿಸಿದೆ

ಅಧಿಕೃತ ಪ್ರಕಟಣೆಯಂತೆ ಪೋಷಣ್ ಮಾಸ ನಿನ್ನೆ ಅಸ್ಸಾಂ ಬಿಹಾರ ಮಧ್ಯಪ್ರದೇಶ ತಮಿಳುನಾದು ಮತ್ತು ರಾಜಸ್ಥಾನಗಳಲ್ಲಿ ಆರಂಭವಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಈ ತಿಂಗಳ ಪೂರ್ತಿ ಅಭಿಯಾನವನ್ನು ನಡೆಸುತ್ತಿದ್ದು ಅದರದಿ ದೇಶಾದ್ಯಂತ ಶಾಲಾ ಮಟ್ವದಲ್ಲಿ ಆರೋಗ್ಯಕರ ಆಹಾರ ಸೇವನೆ ಶುಚಿತ್ವ ಮತ್ತು ನೈರ್ಮಲೀಕರಣ ಕಾಪಾಡಿಕೊಳ್ಳುವುದು ರಕ್ತಹೀನತೆ ತಡೆಯಲು ಕೈಗೊಳ್ಳಬಹುದಾದ ಚಣುವಟಿಕೆಗಳ ಬಗ್ಗೆ ಜಾಗ್ಬತಿ ಮೂಡಿಸುವ ವಿಚಾರ ಸಂಕಿರಣ ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ

ಅವುಗಳೆಂದರೆ ನವಜಾತ ಶಿಶುವಿನ ಮೊದಲ ಸಾವಿರ ದಿನಗಳು ರಕ್ತಹೀನತೆ ಅತಿಸಾರ ಬೇದಿ ಕೈತೊಳೆಯುವುದು ನೈರ್ಮಲೀಕರಣ ಮತ್ತು ಪೌಷ್ಟಿಕ ಆಹಾರ ಸೇವನೆ

ಫೆಟನೆ ಬಗ್ಗೆ ತನಿಖೆ ನಡೆಸುವಂತೆ ಎಡಿಸಿಗೆ ಸೂಚಿಸಲಾಗಿದೆ ಎಂದು ವಕ್ತಾರರು ತಿಳಿಸಿದ್ದಾರೆ

ಶಿವಕುಮಾರ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಆಲಿಸಿದ ನ್ಯಾಯಪೀಠ ಈ ಆದೇಶ ನೀಡಿದೆ ಈ ಮಧ್ಯೆ ರಾಮನಗರ ಜಿಲ್ಲೆಯಲ್ಲಿ ಇಂದು ಕೂಡ ಬಂದ್ಗೆ ಕರೆ ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ವ್ಯಾಪಕ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು ಜಿಲ್ಲಾಧಿಕಾರಿ ಎಂ

ಅರ್ಚನಾ ಅವರು ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಿದ್ದಾರೆ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಠೆ ಬಸ್ಗಳು ಸಂಚರಿಸುತ್ತಿಲ್ಲ

ಮಾಜಿ ರಾಷ್ಟಪತಿ ಮತ್ತು ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತಿದೆ

ದೇಶದಲ್ಲಿ ಶಿಕ್ಷಣ ರಂಗದಲ್ಲಿ ಉತ್ತಮ ಸಾಧನೆ ಮಾಡಿದ ಕೆಲವು ಶಿಕ್ಷಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ರಾಷ್ಟ್ರಪತಿ ರಾಮ್ನಾಥ್ ಕೋವಿಂದ್ ದೇಶದ ಸಮಸ್ತ ಗುರು ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯ ಕೋರಿದ್ದಾರೆ

ಎರಡು ದಿನಗಳ ಈ ಸಮ್ಮೇಳನದಲ್ಲಿ ಅಂತಾರಾಜ್ಯ ಮತ್ತು ಅಂತಾರಾಷ್ಟೀಯ ಪರಿಣಾಮಗಳನ್ನು ಬೀರುವಂತಹ ಪ್ರಕರಣಗಳಲ್ಲಿ ಯಾವ ರೀತಿಯ ತನಿಖೆ ನಡೆಸಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ

ಅವರು ಬೆಂಗಳೂರಿನಲ್ಲಿ ನಿನ್ನೆ ವಿಶ್ವ ಚುನಾವಣಾ ಸಂಸ್ದೆಗಳ ಳನೇ ಸಾಮಾನ್ಯ ಅಧಿವೇಶನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದ ನಂತರ ಮಾಧ್ಯಮಗಳ ಜತೆ ಮಾತನಾದಿದರು ಚುನಾವಣೆ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಮತದಾರರ ನೋಂದಣೆ ವಿದ್ಯುನ್ಮಾನ ಮತಯಂತ್ರಗಳ ಬಗೆಗಿನ ತಪ್ಪು ಗ್ರಹಿಕೆಗಳನ್ನು ಹೋಗಲಾದಿಸಲು ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ವಿದ್ಯುನ್ಮಾನ ಮತಯಂತ್ರಗಳು ಕಾರ್ಯನಿರ್ವಹಿಸದಂತೆ ಮಾಡಬಹುದು